ನಾಯಕರೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆ

ಎರಡೂ ದೇಶಗಳ ಜೈಲುಗಳಲ್ಲಿರುವ ನಾಗರಿಕ ಕೈದಿಗಳು ಮತ್ತು ಮೀನುಗಾರರ ಬಿಡುಗಡೆ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡ ಭಾರತ ಮತ್ತು ಪಾಕಿಸ್ತಾನ

ಚುನಾವಣಾ ಆಯೋಗದಿಂದ ರಾಜಕೀಯ ಪಕ್ಷಗಳ ನೋಂದಣಿ ನಿಗಾ ನಿರ್ವಹಣಾ ವ್ಯವಸ್ತೆ ಳು ಆರಂಭ ಅರ್ಜಿ ಸಲ್ಲಿಸಿರುವವರು ಸ್ಲಿತಿಗತಿ ಅರಿಯಲು ಸಹಕಾರಿ

ದೃಷ್ಟಿ ವಿಶೇಷಚೇತನರು ಕರೆನ್ಸಿ ನೋಣುಗಳನ್ನು ಗುರುತಿಸಲು ಅನುಕೂಲವಾಗುವಂತೆ ಶ ಆರ್ಬಿಐನಿಂದ ಮೊಬ್ವೆಲ್ ಆಪ್ ಮನಿ ಬಿಡುಗಡೆ

ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆಗೆ ಗೌರವ ಸಲ್ಡಿಸಲಿದ್ದಾರೆ ಬಳಿಕ ಶ್ರೀಗಳಿಗೆ ಸಂಬಂಧಿಸಿದ ವಸ್ತುಗಳ ಸಂಗ್ರಹಾಲಯ ನಿರ್ಮಾಣಕ್ಕೆ ಶಂಕುಸ್ನಾಪನೆ ನೆರವೇರಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಒಂದೂವರೆ ಲಕ್ಷ ಸಾರ್ವಜನಿಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿಯವರ ಭೇಟಿ ಹಿನ್ನೆಲೆಯಲ್ಲಿ ತುಮಕೂರು ನಗರ ಹಾಗೂ ಹೊರವಲಯದಲ್ಲಿ ವ್ಯಾಪಕ ಭದ್ರತಾ ಏರ್ಪಾಡು ಮಾಡಲಾಗಿದೆ

ರಾಕೇಶ್ ಕುಮಾರ್ ತಿಳಿಸಿದ್ದಾರೆ ಸಂಜೆ ಪ್ರಧಾನಿ ಬೆಂಗಳೂರಿನಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒಗೆ ಭೇಟಿ ನೀಡಲಿದ್ದಾರೆ

ಸಮಾವೇಶದ ಫೋಷವಾಕ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣಾಭಿವೃದ್ದಿ ಎಂಬುದಾಗಿದೆ

ಸಮಾವೇಶದ ಅಂಗವಾಗಿ ಮಹಿಳಾ ವಿಜ್ಞಾನ ಕಾಂಗ್ರೆಸ್ ರೈತ ವಿಜ್ಞಾನ ಕಾಂಗ್ರೆಸ್ ಹಾಗೂ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ಗಳೂ ನಡೆಯಲಿದ್ದು ಪ್ರೈಡ್ ಆಫ್ ಇಂಡಿಯಾ ವಸ್ತು ಪ್ರದರ್ಶನವೂ ನಡೆಯಲಿದೆ

ಪಿ ಶರ್ಮಾ ಒಲಿ ಅವರೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು ಪ್ರಧಾನಮಂತ್ರಿ ಮೋದಿ ಅವರು ಭಾರತೀಯ ಜನತೆ ಪರವಾಗಿ ಈ ನಾಯಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು

ಮಾಜಿ ಪ್ರಧಾನಮಂತ್ರಿ ಮತ್ತು ನೇಪಾಳದ ರಾಜಕೀಯ ನಾಯಕರು ಹಾಗೂ ಭಾರತದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಪ್ರಲ್ಡಾದ್ ಸಿಂಗ್ ಪಟೇಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಈ ವೇಳಿ ಮಾತನಾಡಿದ ಸಚಿವ ಪ್ರಲ್ಲಾದ್ ಸಿಂಗ್ ಪಟೀಲ್ ಭಾರತ ಮತ್ತು ನೇಪಾಳ ಪುರಾತನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಹೊಂದಿದೆ ಈ ಅಭಿಯಾನದಲ್ಲಿ ಹೆಚ್ಚಿನ ಯುವಕರು ಭಾಗವಹಿಸುವ ಮೂಲಕ ಅದನ್ನು ಯಶಸ್ವಿಗೊಳಿಸಬೇಕಿದೆ ಎಂದು ಹೇಳಿದರು

ಕಳಿದ ತಿಂಗಳು ದೇಶದ ನಾನಾ ಭಾಗಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯಿದೆ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ನಡೆದ ಹಿಂಸಾಚಾರದಲ್ಲಿ ಪಾಪ್ಟುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಪಾತ್ರವಿದೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಎಫ್ಐ ವಿರುದ್ದ ಭಾರತೀಯ ವಿದ್ಯಾರ್ಥಿ ಇಸ್ಲಾಮಿಕ್ ಚಳವಳಿ ಸಂಘಟನೆಯೊಂದಿಗೆ ನಂಟು ಸೇರಿದಂತೆ ಹಲವು ಆರೋಪಗಳು ಕೇಳಿಬಂದಿವೆ ಎಂದರು ಸಾಕ್ಷ್ಮವನ್ನು ಆಧರಿಸಿ ಆ ಸಂಘಟನೆ ವಿರುದ್ದ ಏನು ಕ್ರಮ ಕ್ಷೆಗೊಳ್ಳಬೇಕು ಎಂಬ ಬಗ್ಗೆ ಗ್ಬಹ ಸಚಿವಾಲಯ ನಿರ್ಧರಿಸಲಿದೆ ಎಂದು ಕಾನೂನು ಸಚಿವರು ಹೇಳಿದರು

ಗ್ರಾಹಕರ ಹಿತಾಸಕ್ತಿಯನ್ನು ಕಾಯುವ ಸಲುವಾಗಿ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಕೇಬಲ್ ಮತ್ತು ಪ್ರಸಾರ ಸೇವೆಗಳ ಹೊಸ ನಿಯಂತ್ರಣ ನಿಯಮಗಳಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿದೆ ಅದರಂತೆ ಕೇಬಲ್ ಟಿವಿ ಬಳಕೆದಾರರು ಕಡಿಮೆ ವಂತಿಗೆ ಬೆಲೆಯಲ್ಲಿ ಹೆಚ್ಚು ಚಾನಲ್ಗಳನ್ನು ವೀಕ್ಷಿಸಲು ಸಾಧ್ಯವಾಗಲಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ಒಂದು ದಶಕದಿಂದ ಸ್ತಗಿತಗೊಂಡಿದ್ದ ರಾಷ್ಟೀಯ ಹಸಿರು ಕೆಡೆಟ್ ಯೋಜನೆಯನ್ನು ಪುನಾರಂಭಿಸಲಾಗಿದೆ ಜಮ್ಮು ಕಾಶ್ಮೀರದ ಮಾಲಿನ್ನ ನಿಯಂತ್ರಣ ಮಂಡಳಿ ಗುಜರಾತ್ನ ಕೆವಾಡಿಯಾದಲ್ಲಿ ಅರಣ್ಯ ಪರಿಸರ ಮತ್ತು ಹವಾಮಾನ ವ್ವೆಪರೀತ್ವ ಸಚಿವಾಲಯ ಆಯೋಜಿಸಿದ್ದ ಸಭೆಯಲ್ಲಿ ಈ ವಿಷಯ ತಿಳಿಸಿದೆ

ಇದರಲ್ಲಿ ಅರ್ಜಿ ಸಲ್ಲಿಸಿರುವವರು ಅರ್ಜಿಯ ಸ್ವಿತಿಗತಿಯನ್ನು ಅರಿಯಬಹುದಾಗಿದೆ ಆಯೋಗ ಕಳೆದ ತಿಂಗಳಷ್ಲೇ ರಾಜಕೀಯ ಪಕ್ಷಗಳ ನೋಂದಣಿ ಮಾರ್ಗಸೂಚಿಯನ್ನು ತಿದ್ದುಪಡಿ ಮಾಡಿದ್ದು ಹೊಸ ನಿಯಮಗಳು ನಿನ್ನೆಯಿಂದ ಜಾರಿಗೆ ಬಂದಿವೆ

ಮುಂಬೈನಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಈ ಆಪ್ನ್ನು ಬಿಡುಗಡೆ ಮಾಡಿದರು ಇದು ಆಂಡ್ರಾಯ್ಡ್ ಮತ್ತು ಐಒಎಸ್ ಕಾರ್ಯನಿರ್ವಹಣಾ ವಿಧಾನಗಳಲ್ಲಿ ಲಭ್ಯವಿದೆ

ನಿವೇಶನ ಮನೆ ಮೀನುಗಾರಿಕೆ ಟ್ಯಾಂಕ್ ಮತ್ತು ಪೌಲ್ಟಿ ಫಾರಂ ಸೇರಿದಂತೆ ಇತರೆ ಆಸ್ತಿಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ